ರಾಜ್ಠದ ಪ್ರಮುಖ ಶಕ್ತಿ ಕ್ಷೇತ್ರಗಳಾದ ಮೈಸೂರು ಶೃಂಗೇರಿ ಹೊರನಾಡು ಕೊಲ್ಲೂರು ಮಂಗಳೂರು ಕಟೀಲು ಮೊದಲಾದ ಕಡೆ ವಿಶೇಷ ಅಲಂಕಾರ ಮತ್ತು ವಿಶೇಷ ಪೂಜಾವಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭಾಗವಹಿಸುತ್ತಿದ್ದಾರೆ ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುರ್ಗಾಷ್ಟಮಿಯ ಶುಭಾಶಯ ಕೋರಿದ್ದಾರೆ ದೇಶದ ಪ್ರತಿಯೊಬ್ಬ ಜನರ ಇಷ್ಟಾರ್ಥಗಳನ್ನು ದುರ್ಗಾಮಾತೆ ಈಡೇರಿಸಲಿ ಸಂತಸದ ಕ್ಷಣಗಳು ವಾತಾವರಣ ಉಂಟಾಗಲು ಹಾಗೂ ಸಮಾಜದಲ್ಲಿರುವ ಎಲ್ಲಾ ಕೆಡಕುಗಳು ನಿರ್ಮೂಲನೆಯಾಗಲಿ ಎಂದು ಅವರು ಟ್ವಿಟ್ನಲ್ಲಿ ತಿಳಿಸಿದ್ದಾರೆ ನಾಳೆ ಮಹಾನವಮಿಯಂದು ಆಯುಧಪೂಜೆ ವಾಹನಗಳ ಮೂಜೆಗೆ ನಾಡಿನಾದ್ಯಂತ ಭರದ ಸಿದ್ಧತೆಗಳು ನಡೆದಿವೆ

ಮಾರುಕಟ್ಟೆಗಳಲ್ಲಿ ಹೂವು ಪಣ್ಣು ಬೂದು ಗುಂಬಳ ಕಾಯಿ ಪೂಜಾ ಸಾಮಾಗ್ರಿಗಳ ಖರೀದಿ ಭರಾಟೆ ಜೋರಾಗಿ ನಡೆಯುತ್ತಿದೆ ತಳಿರು ತೋರಣ ಹಾಗೂ ಹೂವುಗಳಿಂದ ಅಲಂಕರಿಸಿ ದಿನಬಳಕೆಯ ವಸ್ತುಗಳಿಗೆ ಮೂಜೆ ಸಲ್ಲಿಸುವುದು ಆಯುಧ ಮೂಜೆಯ ವಿಶೇಷವಾಗಿದೆ ವಿಶ್ವ ವಿಖ್ಯಾತ ಮೈಸೂರು ಅರಮನೆಯಲ್ಲಿ ರಾಜ ಮಹಾರಾಜರು ಬಳಸುತ್ತಿದ್ದ ಆಯುಧಗಳಿಗೆ ನಾಳೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಗುತ್ತದೆ ನಾಡಿದ್ದು ವಿಜಯದಶಮಿಯಂದು ವಿಶ್ವ ವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ ರಾಜ್ಠದ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ಕೊರತೆ ಉಂಟಾಗಿದ್ದು ಒಪ್ಪಂದದ ಪ್ರಕಾರ ಮೂರ್ಣ ಪ್ರಮಾಣದ ಕಲ್ಲಿದ್ದಲು ಪೂರೈಕೆ ಮಾಡುವಂತೆ ಕೇಂದ್ರ ಕಲ್ಲಿದ್ದಲು ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಪತ್ರ ಬರೆದಿರುವುದಾಗಿ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ

ಕೇಂದ್ರ ಸರ್ಕಾರಿ ಸ್ವಾಮ್ಯದ ಮಹಾನದಿ ಕಲ್ಲಿದ್ದಲು ನಿಕ್ಷೇಪ ಮುಖಾಂತರ ರಾಜ್ಯಕ್ಕೆ ನೀಡಬೇಕಾದ ಕಲ್ಲಿದ್ದಲನ್ನು ಮೂರೈಕೆ ಮಾಡಿ ರಾಜ್ಠದಲ್ಲಿ ನಿಗದಿತ ಪ್ರಮಾಣದ ವಿದ್ಯುತ್ ಉತ್ಪಾದನೆಗೆ ಸಪಕರಿಸುವಂತೆ ಪತ್ರದಲ್ಲಿ ಮನವಿ ಮಾಡಿರುವುದಾಗಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ ಐದು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ಮೈತ್ರಿ ಸರ್ಕಾರದ ಸುಭದ್ರತೆಯ ಸಂದೇಶ ರವಾನಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಐದು ಕ್ಷೇತ್ರಗಳ ಉಪಜುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ದು ಅಭ್ಯರ್ಥಿಗಳ ಗೆಲುವಿಗಾಗಿ ಉಭಯ ಪಕ್ಷನಾಯಕರು ಒಟ್ಟಾಗಿ ಕಾರ್ಯನಿರ್ವಹಿಸಲಿದ್ದರೆ ಎಂದು ತಿಳಿಸಿದರು ಭಾರತ ರತ್ನ ಡಾ

ಆರ್

ಪರಮೇಶ್ವರ್ ಇಂದು ಪಸಿರು ನಿಶಾನೆ ತೋರಿದರು

ಈ ವೈಕಿ ಮೂರು ಬಸ್ ಗಳು ಕಲಬುರಗಿಯಿಂದ ತೆರಳಿವೆ ಎಂದರು ಅಂಬೇಡ್ಕರ್ ಅವರ ತತ್ವ ಸಿದ್ದಾಂತಗಳನ್ನು ಇಡೀ ವಿಶ್ವವೇ ಅನುಸರಿಸುತ್ತಿದೆ ಈ ದಿನವನ್ನು ಆಚರಿಸಲು ಒಂದು ವಾರದಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ನಾಶಿಕ್ಗೆ ತೆರಳುವ ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಪಜ್ ಮಾದರಿಯಲ್ಲೇ ಈ ಮಣ್ಯಸ್ಥಳವೂ ಪ್ರಸಿದ್ದಿ ಪಡೆದುಕೊಳ್ಳಲಿದೆ ಎಂದು ತಿಳಿಸಿದರು ಸಮಾಜ ಕಲ್ಕಾಣ ಇಲಾಖೆ ಸಚಿವ ಪ್ರಿಯಾಂಕ ಖರ್ಗೆ ಮಾತನಾಡಿ ಅಂಬೇಡ್ಕರ್ ದೀಕ್ಷೆ ಪಡೆದ ಮಣ್ತ ಭೂಮಿಗೆ ತೆರಳಲು ಸರ್ಕಾರದಿಂದಲೇ ವಾಹನ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದರು

ಕಾವೇರಿ ತೀರ್ಥೋಧ್ವವದ ಹಿನ್ನೆಲೆಯಲ್ಲಿ ಇಂದು ಕೊಡಗಿನ ಆಗಮಿಸಿರುವ ಅವರು ಪ್ರವಾಪದಿಂದ ಜಿಲ್ಲೆಗೆ ಬಹಳಷ್ಟು ನಷ್ಟವಾಗಿದ್ದು ಪ್ರವಾಸೋದ್ಯಮ ಕುಂಠಿತಗೊಂಡಿದೆ ಜನರ ಸಂಕಷ್ಟಗಳನ್ನು ತಾವು ಆಲಿಸಿದ್ದು ಸರ್ಕಾರದ ವತಿಯಿಂದ ಎಲ್ಲಾ ತೊಂದರೆಗಳನ್ನು ನಿವಾರಿಸುವುದಾಗಿ ಹೇಳಿದರು ಮನೆ ಮಠ ಕಳೆದುಕೊಂಡವರ ಕಷ್ಟಗಳಿಗೆ ಸ್ಪಂದಿಸುವುದಾಗಿ ಮುಖ್ಯಮಂತ್ರಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದರು

ಈ ಪವಿತ್ರ ಕ್ಷಣಕ್ಕೆ ಸಕಲ ಸಿದ್ದತೆಗಳನ್ನೂ ಕೊಡಗು ಜಿಲ್ಲಾಡಳಿತ ಮಾಡಿಕೊಂಡಿದ್ದು ಅಪರೂಪದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾವೇರಿ ಕ್ಷೇತ್ರಕ್ಕೆ ತೆರಳುತ್ತಿದ್ದಾರೆ ಮುಖ್ಯಮಂತ್ರಿ ಎಚ್

ಮುಖ್ಯಮಂತ್ರಿ ಭೇಟಿ ಹಿನ್ನಲೆಯಲ್ಲಿ ಭಾಗಮಂಡಲ ಮತ್ತು ತಲಕಾವೇರಿ ಕ್ಷೇತ್ರಗಳಿಗೆ ಭಾರಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಅಗತ್ಯ ಸೌಕರ್ಯ ಒದಗಿಸಲಾಗಿದ್ದು